ರಷ್ಟಾ ಅಧ್ಯಕ್ಷತೆ ವಹಿಸಿರುವ ವರ್ಚುವಲ್ ರೂಪದ ಈ ಸಮಾವೇಶ ಬಹಿಷ್ಕರಿಸಿ ನಿನ್ನೆ ಭಾರತ ಹೊರನಡೆಯಿತು ಈ ಕುರಿತು ವಿವರ ನೀಡಿದ ವಿದೇಶಾಂಗ ವ್ಯವಹಾರಗಳ ವಕ್ತಾರ ಅನುರಾಗ್ ಶ್ರೀವಾತ್ಸವ ಪಾಕಿಸ್ತಾನವು ತಿರುಚಿದ ಭೂಪಟ ಪ್ರದರ್ಶಿಸಿರುವುದು ಒಕ್ಕೂಟದ ಹಾಗೂ ಸಮಾವೇಶದ ನಿಯಮಗಳಿಗೆ ವಿರುದ್ದವಾಗಿದೆ ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರೊಂದಿಗೆ ಸಮಾಲೋಜನೆ ನಡೆಸಿದ ನಂತರವೇ ಭಾರತ ತನ್ನ ವಿರೋಧ ವ್ಯಕ್ತಪಡಿಸಿ ಸಮಾವೇಶದಿಂದ ಹೊರನಡೆದಿದೆ ಬಳಿಕ ಪಾಕಿಸ್ತಾನ ಸಭೆಯ ಬಗ್ಗೆ ತಮ್ಷ ವಿವರ ನೀಡುತ್ತಿದೆ ಎಂದಿದ್ದಾರೆ ಶಾಂಫ್ಟೆ ಸಹಕಾರ ಒಕ್ಕೂಟ ಎಸ್ಸಿಒ ಸದಸ್ದ ರಾಷ್ಟಗಳ ಸಾರ್ವಭೌಮತೆ ಮತ್ತು ಪ್ರಾಂತೀಯ ಏಕತೆ ಗೌರವಿಸುವ ನಿಯಮಗಳಿಗೆ ಪಾಕಿಸ್ತಾನದ ಕ್ರಮ ವಿರುದ್ದವಾಗಿದೆ ಈ ಹಿನ್ನೆಲೆಯಲ್ಲಿ ಇಂತಹ ಪ್ರದರ್ಶನ ತೋರಬಾರದೆಂದು ಪಾಕಿಸ್ತಾನಕ್ಕೆ ರಷ್ನಾ ಸೂಚನೆ ನೀಡಿದೆ ಈ ಮಧ್ಯೆ ಎಸ್ಸಿಒ ಸಮಾವೇಶಕ್ಕೆ ಭಾಗವಹಿಸಿದ ಭಾರತದ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರಿಗೆ ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ರಷ್ಯಾ ಭದ್ರತಾ ಸಲಹೆಗಾರರ ಮಂಡಳಿ ಕಾರ್ಯದರ್ಶಿ ನಿಕೋಲಾಯ್ ಪತ್ರುಶೇವ್ ತಿಳಿಸಿದ್ದಾರೆ ಪಾಕಿಸ್ತಾನದ ಕ್ರಮವನ್ನು ರಷ್ಯಾ ಬೆಂಬಲಿಸುವುದಿಲ್ಲ ಪಾಕಿಸ್ತಾನದ ಪ್ರಚೋದನಾತ್ಮಕ ಕ್ರಮವು ಎಸ್ಸಿಒ ಒಕ್ಕೂಟದಲ್ಲಿ ಭಾರತ ಭಾಗಿಯಾಗುವುದಕ್ಕೆ ಅಡ್ಡಿಯಾಗದು ಎಂಬ ಭರವಸೆ ಇದೆ ಎಂದು ಪತ್ರುಶೇವ್ ತಿಳಿಸಿದ್ದಾರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ಅವರು ಭಾಗಿಯಾಗುವ ವಿಶ್ವಾಸವಿದೆ ಎಂದು ಅವರು ಹೇಳಿದ್ದಾರೆ

ಈ ರೈಲುಗಳು ನಿರ್ದಿಷ್ಟ ವೇಳಾಪಟ್ಟಿ ಅನುಸಾರ ಸಂಚರಿಸಲಿದ್ದು ಅತಿ ಕಡಿಮೆ ನಿಲುಗಡೆ ಹೊಂದಿರುತ್ತವೆ ಸಂಪೂರ್ಣ ಕಾಯ್ದಿರಿಸಿದ ಟಿಕೆಟ್ ಮೂಲಕ ಪ್ರಯಾಣ ಖಾತರಿವಡಿಸಲಾಗುತ್ತದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ ಈಗಾಗಲೇ ಸಂಚರಿಸುತ್ತಿರುವ ವಿಶೇಷ ರೈಲುಗಳ ಜೊತೆ ಹೆಚ್ಚುವರಿಯಾಗಿ ಕ್ಲೋನ್ ರೈಲುಗಳು ಸಂಚರಿಸಲಿವೆ ಎಂದು ಇಲಾಖೆ ತಿಳಿಸಿದೆ

ಕೃಷಿ ಮತ್ತು ಪೈನುಗಾರಿಕೆ ಉತ್ಪನ್ನಗಳನ್ನು ಕಡಿಮೆ ದರದಲ್ಲಿ ಸಾಗಿಸಲು ಹಾಗೂ ಗ್ರಾಹಕರ ಮನೆ ಬಾಗಿಲಿಗೆ ತಲುಪಿಸಲು ಇತ್ತೀಚೆಗೆ ಕಿಸಾನ್ ರೈಲು ಸಂಚಾರವನ್ನು ಕೇಂದ್ರ ಸರ್ಕಾರ ಘೋಷಿಸಿತ್ತು

ಸಂಚಾರದ ಎಲ್ಲ ನಿಲ್ದಾಣಗಳಲ್ಲಿ ಉತ್ಪನ್ನಗಳ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡಲು ಅವಕಾಶ ನೀಡಲಾಗಿದೆ ಈ ರೈಲಿನಲ್ಲಿ ಪತ್ತು ಬೃಪತ್ ಸರಕು ಸಾಮರ್ಥ್ಯದ ಬೋಗಿಗಳು ಒಂದು ಬ್ರೇಕ್ ಲಗೇಜ್ ಮತ್ತು ಜನರೇಟರ್ ಬೋಗಿ ಒಂದು ದ್ವಿತೀಯ ದರ್ಜೆ ಸರಕು ಬೋಗಿ ಒಂದು ದಿವ್ಯಾಂಗಸ್ನೇಹಿ ಬೋಗಿಗಳು ಇರಲಿವೆ ಎಂದು ಪ್ರಕಟಣೆ ತಿಳಿಸಿದೆ

ಮಾಧುಸ್ವಾಮಿ ಹೇಳಿದ್ದಾರೆ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಅವರು ಸುದ್ದಿಗೋಷ್ಟಿಯಲ್ಲಿ ತಿಳಿಸಿದರು ಅಭಿವ್ಯದ್ಲಿ ಕಾರ್ಯಗಳಿಗೆ ಸಾಲ ಪಡೆಯುವಂತೆ ಕೇಂದ್ರ ಸರ್ಕಾರ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿದೆ ಎಂದರು ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅವ್ಲವಹಾರದ ಆರೋಪ ಕುರಿತಂತೆ ಮುಂದಿನ ನಿರ್ಧಾರ ಕ್ಲೆಗೊಳ್ಳಲು ಸಚಿವ ಸಂಮಟ ಉಪ ಸಮಿತಿ ರಚಿಸಲು ತೀರ್ಮಾನಿಸಲಾಗಿದೆ ಎಂದು ಅವರು ತಿಳಿಸಿದರು

ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆಯ ಅಂಗವಾಗಿರುವ ಬ್ಬಪತ್ ಘುಡ್ ಪಾರ್ಕ್ ಯೋಜನೆ ಆಹಾರ ಸಂಸ್ಕರಣೆ ಫಟಕಗಳಿಗೆ ಅತ್ಯಾಧುನಿಕ ಮೂಲಸೌಕರ್ ಕಲ್ಪಿಸುವುದಲ್ಲದೇ ತೋಟಗಳಿಂದ ಮಾರುಕಟ್ಟೆವರೆಗೆ ಮೌಲ್ವಾಧಾರಿತ ಜಾಲ ನಿರ್ಮಾಣಕ್ಕೆ ನೆರವಾಗಲಿವೆ ಎಂದು ಆಹಾರ ಸಂಸ್ಕರಣೆ ಉದ್ದಮಗಳ ಸಚಿವ ರಾಮೇಶ್ವರ ತೆಲಿ ಲೋಕಸಭೆಗೆ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ ಭಾರತದ ಮೊದಲ ಉಪಗ್ರಹ ನಿರೋಧಕ ಕ್ಷಿಪಣಿ ಎ ಸ್ಟಾಟ್ ಉಡಾವಣೆ ಕುರಿತಂತೆ ಅಂಚೆ ಇಲಾಖೆ ವಿಶೇಷ ಅಂಚೆಚೀಟಿ ಬಿಡುಗಡೆ ಮಾಡಿದೆ ಎಂಜಿನಿಯರ್ ದಿನಾಚರಣೆ ಹಿನ್ನೆಲೆಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮದಲ್ಲಿ ರಾಷ್ವೀಯ ಭದ್ರತಾ ಸಲಹೆಗಾರ ಅಜಿತ್ ಧೋವಲ್ ವಿಶೇಷ ಅಂಚೆಚೀಟಿ ಬಿಡುಗಡೆ ಮಾಡಿದರು ಬಳಿಕ ಮಾತನಾಡಿದ ಅವರು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಶೈ ಡಿಆರ್ಡಿಒ ದೇಶ ಹೆಮ್ಮೆಪಡುವ ಪಲವು ಚಾರಿತ್ರಿಕ ಸಾಧನೆಗಳನ್ನು ಮಾಡಿದ್ದು ಭವಿಷ್ಕದಲ್ಲಿ ಅಂತರಿಕ್ಷ ಆಧಾರಿತ ತಂತ್ರಜ್ಞಾನ ವಲಯದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕಿದೆ ಎಂದರು ಮಿಷನ್ ಶಕ್ತಿ ಯೋಜನೆಯನ್ನು ರೂಮಗೊಳಿಸಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ ಸಂಸ್ಠೆಯ ಕಾರ್ಯ ಶ್ಲಾಘನೀಯ ಎಂದು ಅವರು ತಿಳಿಸಿದರು ಡಿಆರ್ಡಿಒ ಅಧ್ಯಕ್ಷ ಡಾ

ಸತೀಶ್ ರೆಡ್ಡಿ ಎ ಸ್ಕಾಟ್ ಮಿಷನ್ ಅತಿ ಎತ್ತರದ ಪ್ರದೇಶದಲ್ಲಿ ಕಾರ್ಯಾಚರಣೆ ನಡೆಸುವ ಸಾಮರ್ಥ್ಯ ಹೊಂದಿದ್ದು ಇಂತಪ ಕಠಿಣ ಮತ್ತು ಸಂಕೀರ್ಣ ಯೋಜನೆಯನ್ನು ಡಿಆರ್ಡಿಒಗೆ ವಹಿಸಿದ್ದಕ್ಕಾಗಿ ಪ್ರಧಾನಮಂತ್ರಿ ಮತ್ತು ರಾಷ್ಟೀಯ ಭದ್ರತಾ ಸಲಹೆಗಾರರಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು

ಪಿ ಜೆ

ಇದಕ್ಕೆ ಭಾರತೀಯ ಸೇನೆ ತಕ್ಕ ಪ್ರತ್ಯುತ್ತರ ನೀಡಿದೆ

ಕೇಂದ್ರ ಸರ್ಕಾರದ ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸಾ ಕಾರ್ಯತಂತ್ರದಿಂದ ಚೇತರಿಕೆ ಪ್ರಮಾಣ ಗಣನೀಯವಾಗಿ ಹೆಚ್ಚುತ್ತಿದ್ದು ಸಾವಿನ ಪ್ರಮಾಣ ಕಡಿಮೆಯಾಗುತ್ತಿದೆ

ಈ ಮಧ್ಯೆ

ಲಿಸಿಕೆ ತಯಾರಾದ ನಂತರ ಅದನ್ನು ಭಾರತ ಬೃಹತ್ ಪ್ರಮಾಣದಲ್ಲಿ ತಯಾರಿಸುವುದನ್ನು ಜಗತ್ತು ಎದುರು ನೋಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ

ಭಾರತವು ಸೇರಿದಂತೆ ಜಗತ್ತಿನ ವಿವಿಧ ರಾಷ್ಟಗಳು ಕೋವಿಡ್ ವಿರುದ್ಧ ಲಸಿಕೆಗಳನ್ನು ಅಭಿವೃದ್ಧಿಪಡಿಸುತ್ತಿದ್ದು ಅವು ಪ್ರಯೋಗಾಲಯದ ವಿವಿಧ ಪಂತಗಳಲ್ಲಿವೆ ಜಿಷಧ ತಯಾರಿಕೆಯಲ್ಲಿ ಭಾರತ ಮುಂಚೂಣಿಯಲ್ಲಿದ್ದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟಗಳ ಬೇಡಿಕೆಗೆ ತಕ್ಕಂತೆ ಲಸಿಕೆ ಮೂರೈಸುವಲ್ಲಿ ಭಾರತದ ಪಾತ್ರ ಮಹತ್ವದ್ದಾಗಿದೆ ಎಂದು ಬಿಲ್ಗೇಟ್ಸ್ ಪ್ರತಿಪಾದಿಸಿದ್ದಾರೆ